ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಷೆ ಬಂದರೆ ಬಡವರಿಗೆ ಕನಿಷ್ಠ ಆದಾಯ ಯೋಜನೆ ಜಾರಿ ರಾಹುಲ್ಗಾಂಧಿ ಸಮಿಶ್ರ ಸರ್ಕಾರದಿಂದ ರಾಜ್ಯಕ್ಕೆ ಲಾಭವಿಲ್ಲ

ಈ ವರ್ಷದ ಮುಂಗಾರು ಅವಧಿಯಲ್ಲಿ ರಾಜ್ಯ ಬರ ಪರಿಸ್ವಿತಿಯನ್ನು ಎದುರಿಸಿತು ಆದರೆ ಇದಕ್ಕೆ ಕೇಂದ್ರದಿಂದ ದೊರೆತ ಹಣಕಾಸು ನೆರವು ಸಮರ್ಪಕವಾಗಿರಲಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು

ಈ ಅನುದಾನವನ್ನು ಕೂಡಲೇ ಒದಗಿಸುವಂತೆ ಪ್ರಧಾನ ಮಂತ್ರಿ ಅವರಿಗೆ ಮುಖ್ಣಮಂತ್ರಿ ಮನವಿ ಮಾಡಿದ್ದಾರೆ

ಕುಮಾರಸ್ವಾಮಿ ದೆಹಲಿಯಲ್ಲಿಂದು ಸರ್ವೋಚ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ನ್ನಾಯಮೂರ್ತಿ ರಂಜನ್ ಗೊಗೋಯ್ ಅವರನ್ನು ಭೇಟಿಯಾಗಿ ಹಾಸನ ಜಿಲ್ಲಾ ನ್ನಾಯಾಲಯ ಸಂಕೀರ್ಣದ ಉದ್ವಾಟನೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು ಈ ಸಂದರ್ಭದಲ್ಲಿ ರೋಕೋಪಯೋಗಿ ಸಚಿವ ಎಚ್

ಪಾಟೀಲ್ ತಿಳಿಸಿದ್ದಾರೆ

ಆಲಮಟ್ಟ ಹಿನ್ನೀರಿನ ಕೊರ್ತಿ ಕೊಲ್ವಾರ ಸೇತುವೆ ಹಾಗೂ ಗಲಗಲಿ ಬ್ವಾರೇಜ್ಗಳನ್ನು ಎತ್ತರಿಸಲು ಅನುಮತಿ ನೀಡಲಾಗಿದೆ ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ನೀರಿನ ಬವಣೆ ನಿವಾರಣೆಯಾಗಲಿದೆ ಎಂದು ಸಚಿವ ಎಂ

ಇದೇ ಸಂದರ್ಭದಲ್ಲಿ ಅವರು ನಗರದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಆರು ಎಕ್ಸಲೇಟರ್ಗಳ ಸ್ಥಾಪನೆಗೆ ಶಿಲಾನ್ಥಾಸ ಬೆಂಗಳೂರು ದಂಡು ಪ್ರದೇಶ ವೈಟ್ಫೀಲ್ಡ್ ನಡುವೆ ಸ್ವಯಂಚಾಲಿತ ಸಿಗ್ನಲ್ ವ್ಯವಸ್ಥೆ ಹಾಗೂ ಬೆಂಗಳೂರು ದಂಡು ರೈಲು ನಿಲ್ದಾಣದಲ್ಲಿ ಉಪಾಹಾರ ಗೃಹವನ್ನು ಉದ್ಘಾಟಿಸಿದರು ಸುರಕ್ಷತೆ ಭದ್ರತೆ ಹಾಗೂ ಸೇವೆಯ ಉದ್ದೇಶಗಳೊಂದಿಗೆ ರೈಲ್ವೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ರೈಲ್ವೆ ಮಾರ್ಗಗಳ ನಿರ್ವಾಹಣೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಎಂದು ಸದಾನಂದಗೌಡ ತಿಳಿಸಿದರು

ಮೋಹನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಯಡಿಯೂರಪ್ಪ ಆರೋಪಿಸಿದ್ದಾರೆ

ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಕುರಿತು ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ನಾಳೆ ನಾಡಿದ್ದು ರಾಜ್ಯದ ಮುಖಂಡರ ಜೊತೆ ಸಮಾಲೋಚಿಸಿ ಅಂತಿಮ ಪಟ್ಟ ಸಿದ್ದಪಡಿಸಲಾಗುವುದು ಎಂದು ಅವರು ಹೇಳಿದರು ಮುಂಬರುವ ಲೋಕಸಭಾ ಚುನಾವಣೆಗೆ ಪ್ರಮುಖ ಪಕ್ಷಗಳು ಸಿದ್ದತೆ ನಡೆಸಿದ್ದು ರ್ಯಾಲಿ ಸಮಾವೇತಗಳನ್ನು ನಡೆಸುತ್ತಿವೆ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಇಂದು ಹಾವೇರಿಗೆ ಆಗಮಿಸಿದ್ದು ಅಲ್ಲಿ ಏರ್ಪಾಡಾಗಿರುವ ಕಾಂಗ್ರೆಸ್ ಜನ ಪರಿವರ್ತನಾ ರ್ಕಾಲಿಯಲ್ಲಿ ಪಾಲ್ಗೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು

ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ರೈತರ ಸಾಲಮನ್ನಾ ಮಾಡಲಾಗಿದೆ ಎಂದು ಹೇಳಿದ ರಾಹುಲ್ಗಾಂಧಿ ನೋಟ್ ಬ್ಯಾನ್ ಮೂಲಕ ಜನರನ್ನು ಎನ್ಡಿಎ ಸರ್ಕಾರ ರಸ್ತೆಯಲ್ಲಿ ನಿಲ್ಲಿಸಿತ್ತು ಎಂದು ಜರಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡಜನರಿಗೆ ಕನಿಷ್ಠ ಆದಾಯ ಯೋಜನೆ ಜಾರಿಗೆ ತರಲಾಗುವುದು ಬಡವರ ಬ್ಯಾಂಕ್ ಬಾತೆಗೆ ನೇರವಾಗಿ ಹಣ ತುಂಬಲಾಗುವುದು ಎಂದು ರಾಹುಲ್ಗಾಂಧಿ ಭರವಸೆ ನೀಡಿದರು

ರಾಜ್ಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಜಯಶಾಲಿಯಾಗಲಿದೆ ಎಂದು ರಾಹುಲ್ಗಾಂಧಿ ಹೇಳಿದರು ಇತ್ತ ಮಂಗಳೂರಿನಲ್ಲಿ ಬಿಜೆಪಿ ಶಕ್ತಿಕೇಂದ್ರ ಶ್ರಮುಖರ ಸಮಾವೇಶ ವಿರ್ಪಾಡಾಗಿದ್ದು ಕೇಂದ್ರ ಗೃಹ ಸಚಿವ ಬಿಜೆಪಿ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಸಮಾವೇತದಲ್ಲಿ ಪಾಲ್ಗೊಂಡಿದ್ದಾರೆ ದೇಶದಲ್ಲಿ ನರೇಂದ್ರಮೋದಿ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ಆರ್ಥಿಕ ಅಭಿವೃದ್ದಿ ಸಾಧ್ಯವಾಗಿದ್ದು ಇಡೀ ವಿಶ್ವವೇ ಮೋದಿ ಆಡಳಿತವನ್ನು ಮೆಚ್ಚಿಕೊಂಡಿದೆ ಎಂದು ಅವರು ಹೇಳಿದರು ರಾಜ್ಯ ಸಮಿತ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಲಾಭವಿಲ್ಲ ಇಂತಹ ಅನಿವಾರ್ಯ ಸರ್ಕಾರ ಬೇಕಿಲ್ಲ ಕರ್ನಾಟಕವನ್ನು ಅಭಿವೃದ್ದಿಪಡಿಸುವ ಸರ್ಕಾರದ ಅವತ್ತಕತೆ ಇದೆ ಎಂದು ರಾಜನಾಥ್ ಸಿಂಗ್ ನುಡಿದರು ಪಕ್ಷದ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ಇನ್ನಿತರ ಮುಖಂಡರು ಸಮಾವೇತದಲ್ಲಿ ಭಾಗವಹಿಸಿದ್ದರು

ಅವರುಬೆಳಗಾವಿ ಜಿಲ್ಲಾ ನ್ವಾಯಾಧೀಕರಣ ಮಂಡಳಿ ಲೋಕೋಪಯೋಗಿ ಇಲಾಖೆ ಮತ್ತು ವಕೀಲರ ಸಂಘದ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಇಂದು ಏರ್ಪಡಿಸಿದ ಕೋರ್ಟ್ ಕ್ಯಾಂಟೀನ್ ಕಟ್ಟಡ ಲಾ ಚೇಂಬರ್ಸ್ ಕಟ್ಟಡ ಹಾಗೂ ನ್ಣಾಯಾಲಯ ಕಟ್ಟಡ ದ ಕಾಮಗಾರಿಗೆ ಶಂಕು ಸ್ವಾಪನಾ ಸಮಾರಂಭ ಉದ್ವಾಟಿಸಿ ಮಾತನಾಡಿದರು